ನರೇಂದ್ರ ಮೋದಿ ಬಣ್ಣನೆ

ಹಲವು ರಾಜ್ಯಗಳಲ್ಲಿ ಇಂದು ಮಕರ ಸಂಕ್ರಾಂತಿ ಗಣ್ಣರ ಶುಭಾಶಯ

ಅಧ್ವಾಪಕರುಗಳು ಹಾಗೂ ಪೋಷಕರೊಂದಿಗೆ ನಡೆಸುವ ಸಂವಾದ ಪರೀಕ್ಷಾ ಪೆ ಚರ್ಚಾ ಕಾರ್ಯಕ್ರಮಕ್ಕಾಗಿ ವಿದ್ಯಾರ್ಥಿ ಸಮೂಹ ಹಾಗೂ ಅಧ್ಲಾಪಕ ವ್ಯಂದ ಕಾತರದಿಂದಿದ್ದಾರೆ ಈ ಕಾರ್ಯಕ್ರಮವು ದೆಹಲಿಯ ತಾಲ್ಲತೋರ ಕ್ರೀಡಾಂಗಣದಲ್ಲಿ ಏರ್ಪಾಡಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿದ್ಯಾರ್ಥಿಗಳ ಪ್ರಕ್ಷೆಗಳಿಗೆ ಉತ್ತರ ನೀಡುವುದಲ್ಲದೇ ಆಯ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪರೀಕ್ಷಾ ಒತ್ತಡವನ್ನು ಹೇಗೆ ನಿಗ್ರಹಿಸಬಹುದು ಎಂಬುದರ ಬಗ್ಗೆ ಸಲಹೆ ನೀಡುವರು ಇರಾನ್ ವಿದೇಶಾಂಗ ಸಚಿವ ಜಾವೇದ್ ಝರೀಫ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದಾರೆ ಮತ್ತು ರೈಸೀನಾ ಸಂವಾದ ವೇದಿಕೆಯಲ್ಲಿ ಉಪನ್ನಾಸ ನೀಡಲಿದ್ದಾರೆ

ನಾಳೆ ವಿದೇತಾಂಗ ವ್ಣವಹಾರಗಳ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಉಭಯ ಸಚಿವರು ಇರಾನ್ ಮತ್ತು ಅಮೆರಿಕ ನಡುವಣ ಉದ್ವಿಗ್ನ ಪರಿಸ್ವಿತಿ ಕುರಿತಂತೆ ಸಮಾಲೋಚಿಸುವ ನಿರೀಕ್ಷೆ ಇದೆ ಜನರಲ್ ಸುಲೈಮಾನಿ ಪತ್ವೆಯ ನಂತರ ಅಮೆರಿಕದೊಂದಿಗೆ ಇರಾನ್ ಸಂಬಂಧಗಳು ಹದಗೆಟ್ಲರುವ ಸಂದರ್ಭದಲ್ಲಿ ಸಚಿವ ಝರೀಫ್ ಅವರ ಭಾರತ ಭೇಟ ಮಹತ್ವ ಪಡೆದುಕೊಂಡಿದೆ ಇರಾನ್ ಮತ್ತು ಅಮೆರಿಕ ನಡುವಣ ಬಿಕ್ಕಟ್ಟು ಆದಷ್ಟು ಶೀಘ ಬಗೆಹರಿಯಬೇಕು ಎಂದು ಒತ್ತಾಯಿಸುತ್ತಿರುವ ದೇಶಗಳ ಪ್ಲೆಕಿ ಭಾರತ ಮುಂಚೂಣಿಯಲ್ಲಿದೆ

ಭಾರತೀಯ ಭೂಸೇನೆ ರಾಷ್ಷೀಯ ಭದ್ರತೆಯ ಎಲ್ಲ ರೀತಿಯ ಸವಾಲುಗಳನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿದ್ದು ಪರಮೋಚ್ಲ ಭದ್ರತೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಸಂದೇಶ ನೀಡಿದ್ದಾರೆ ರಾಷ್ಟಪತಿ ಮತ್ತು ಉಪರಾಷ್ಟಪತಿ ಸಹ ಭಾರತೀಯ ಭೂಸೇನೆಯ ಧೀರ ಯೋಧರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಭಾರತೀಯ ಸೇನೆ ರಾಷ್ವದ ಹೆಮ್ಮೆಯಾಗಿದೆ ಎಂದು ರಾಷ್ವಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ

ವೆಂಕಯ್ಣನಾಯ್ದು ಭಾರತೀಯ ಭೂಸೇನೆಯ ತ್ಯಾಗ ಬಲಿದಾನಗಳಿಗೆ ರಾಷ್ಟ ಸದಾ ಕೃತಜ್ಞತೆ ಸಲ್ಲಿಸುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ

ಜಮ್ನು ಸಾಂಬಾ ಕಥುವಾ ಉಧಂಪುರ್ ಮತ್ತು ರಿಯಾಸಿ ಜಿಲ್ಲೆಗಳಲ್ಲಿ ಈ ಸೌಲಭ್ಡ ಆರಂಭವಾಗುತ್ತಿದ್ದು ಕೇಂದ್ರಾಡಳತ ಪ್ರದೇಶ ಇತರ ಜಿಲ್ಲೆಗಳಲ್ಲಿ ಮುಂದಿನ ಆದೇಶದವರೆಗೆ ಮೊದ್ದೆಲ್ ಇಂಟರ್ನೆಟ್ ಸಂಪರ್ಕ ಸೇವೆ ಲಭ್ಯವಿರುವುದಿಲ್ಲ ಅಲ್ಲಿಯ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ

ಈ ಕುರಿತು ಪ್ರಕ್ರಿಯೆಗಳು ಬಹುತೇಕ ಅಂತಿಮ ಹಂತದಲ್ಲಿವೆ ಇದೇ ಮೊದಲ ಬಾರಿಗೆ ದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸದಸ್ಥರಿಗೆ ಜೀವ ವಿಮೆ ಸೌಲಭ್ಯ ನೀಡಲಾಗುತ್ತಿದೆ

ಮಕರ ಸಂಕ್ರಾಂತಿ ಅಂಗವಾಗಿ ಪ್ರಮುಖವಾಗಿ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಜನರು ನದಿ ಮತ್ತು ಸಮುದ್ರ ತೀರಗಳಲ್ಲಿ ಪವಿತ್ರ ಸ್ಥಾನ ಮಾಡುತ್ತಿದ್ದಾರೆ ಕೊರೆಯುವ ಚಳಿಗಾಳಿಯನ್ನು ಲೆಕ್ಕಿಸದೆ ನೂರಾರು ಸಂಖ್ಲೆಯಲ್ಲಿ ಜನರು ಸೂರ್ಯನಿಗೆ ಅರ್ಫ್ಲ ಸಲ್ಲಿಸಿದರು ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಲವನ್ನು ಎಳ್ಲು ಬೆಲ್ಲದ ಹಬ್ಬವೆಂದು ಆಚರಿಸಲಾಗುತ್ತದೆ ಮಕ್ಕಳು ಮತ್ತು ಹುಡುಗಿಯರು ಬಂಧುಬಾಂದವರ ಮನೆಗಳಿಗೆ ತೆರಳಿ ಎಳ್ಳುಬೆಲ್ಲ ಕಬ್ಬು ಬಾಳೆ ಹಣ್ಣು ಮೊದಲಾದವನ್ನು ನೀಡಿ ಅವರ ಆಶೀರ್ವಾದ ಪಡೆಯುತ್ತಾರೆ ತಮಿಳುನಾಡಿನಲ್ಲಿ ಪೊಂಗಲ್ ಸುಗ್ಗಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಹೊಸ ಅಕ್ಕಿಯನ್ನು ಪೊಂಗಲ್ ಮಾಡಿ ಸೇವಿಸಲಾಗುತ್ತದೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಪೊಂಗಲ್ ಮಾಫ ಬಿಹು ಮಕರ ಸಂಕ್ರಾಂತಿ ಮೊದಲಾದ ಹಲವು ಹೆಸರುಗಳಿಂದ ಈ ಹಬ್ಬ ಆಚರಣೆಯಾಗುತ್ತದೆ ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಜನತೆಗೆ ಹಬ್ಬದ ಶುಭಾಶಯ ಕೋರಿದ್ದಾರೆ ಭಾರತ ಹಬ್ಬಗಳ ನಾಡಾಗಿದ್ದು ರೈತರ ಅಮೂಲ್ತ ಶ್ರಮ ಜೀವನಕ್ಕೆ ಗೌರವ ಸೂಚಕವಾಗಿ ಹಲವು ರಾಜ್ಯಗಳಲ್ಲಿ ಆಚರಿಸುವ ಈ ಹಬ್ಬ ದೇಶದ ಭೌಗೋಳಕ ಸಾಂಸ್ಕೃತಿಕ ಮತ್ತು ಭಾವನಾತ್ಸಕ ಐಕ್ವತೆಗೆ ಅಮೂಲ್ಡ ಕೊಡುಗೆ ನೀಡುತ್ತದೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಸಂದೇಶ ನೀಡಿದ್ದಾರೆ ಹಬ್ಬಗಳು ಸಮಾಜದಲ್ಲಿ ಪ್ರೀತಿ ಮತ್ತು ಸಹೋದರತೆಯನ್ನು ಪ್ರೋತ್ಲಾಹಿಸುತ್ತವೆ ಕುಟುಂಬದ ಸದಸ್ಕರೆಲ್ಲ ಒಟ್ಟಾಗಿ ಸೇರಿ ಆಚರಿಸುವ ಮೂಲಕ ಬಾಂದವ್ಯವನ್ನು ಬಲಪಡಿಸುತ್ತದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ದ ನಾಯ್ದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಸಂದೇತದಲ್ಲಿ ಹಬ್ಲಗಳು ಪ್ರಕೃತಿಯ ಬಣ್ಣಗಳು ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಸಂಭ್ರಮಿಸುವ ಸಂದರ್ಭಗಳಾಗಿವೆ ಸಂಕ್ರಾತಿ ಹಬ್ಬ ಎಲ್ಲರ ಬದುಕಿನಲ್ಲಿ ಸುಖ ಸಮೃದ್ದಿ ಮತ್ತು ಉತ್ತಮ ಆರೋಗ್ಲವನ್ನು ತರಲಿ ಎಂದು ಹಾರ್ಸೆಸಿದ್ದಾರೆ ಕೋಲ್ಕತ್ತಾ ಆಕಾಶವಾಣಿಯ ನಿವೃತ್ತ ವಾರ್ತಾ ಸಂಚಿಕೆ ನಿರ್ಮಾಪಕ ಉಪೇನ್ ತರಫ್ದರ್ ನಿನ್ನೆ ರಾತ್ರಿ ನಿಧನ ಹೊಂದಿದರು

ಯುದ್ದ ಸಂದರ್ಭದ ವರದಿಗಾರಿಕೆ ವಲಯದಲ್ಲಿ ಈ ವಾರ್ತಾ ಸಂಚಿಕೆಯನ್ನು ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತದೆ

ಅವರು ಸಿಲಿಗುರಿ ಆಕಾಶವಾಣಿ ಕೇಂದ್ರದ ನಿಲಯ ನಿರ್ದೇಶಕರಾಗಿ ನಂತರ ಕೋಲ್ನತ್ತಾ ದೂರದರ್ಶನ ಕೇಂದ್ರದ ಉಪನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ಗರು ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ವಿರುದ್ದ ವಾಗ್ದಂಡನೆ ಕುರಿತ ಅಮೆರಿಕ ಸಂಸತ್ತಿನ ನಿರ್ಣಯಕ್ಷೆ ಜನಪ್ರತಿನಿಧಿಗಳ ಸಭೆಯಲ್ಲಿ ಇಂದು ಮತದಾನ ನಡೆಯಲಿದೆ ಕಳೆದ ತಿಂಗಳು ಈ ಸಭೆ ತಮ್ಮ ರಾಜಕೀಯ ಪ್ರತಿಸ್ಪರ್ಧೆಯ ಬಗ್ಗೆ ತನಿಖೆ ನಡೆಸುವಂತೆ ಉಕ್ರೇನ್ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರು ಎನ್ನುವ ಆರೋಪದ ಮೇಲೆ ಅಧ್ಯಕ್ಷ ಟ್ರಂಪ್ ವಿರುದ್ಧ ವಾಗ್ದಂಡನೆ ನಡೆಸಲು ತೀರ್ಮಾನಿಸುತ್ತು

ಡೆಮಕ್ರಾಟ್ ಪಕ್ಷ ಬಹುಮತ ಹೊಂದಿದೆ ತಮ್ನ ವಿರುದ್ದ ವಾಗ್ಗಂಡನೆ ನಡೆಸಲು ಡೆಮಕ್ರಾಟ್ ಪಕ್ಷದ ಸದಸ್ನರು ಏಕಪಕ್ಷೀಯ ಕಲಾಪ ನಡೆಸಿದ್ದಾರೆ ಎಂದು ಅಧ್ಯಕ್ಷ ಟ್ರಂಪ್ ಆಕ್ವೇಪ ವ್ಚಕ್ತಪಡಿಸಿದ್ದಾರೆ

ಭಾರತೀಯ ಮೂಲದ ತಮಿಳು ಸಮುದಾಯಗಳಿಗೆ ಸೇರಿದ ಎಸ್ಟೇಟ್ ಕಾರ್ಮಿಕರು ತೈಪೊಂಗಲ್ ಹಬ್ಬವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಈ ವೇತನ ಹೆಚ್ಚಳ ನಿರ್ಧಾರವನ್ನು ಪ್ರಕಟಿಸಲಾಗಿದೆ ಕೆಲವು ವರ್ಷಗಳಿಂದ ದೈನಂದಿನ ವೇತನವನ್ನು ಒಂದು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕೆಂದು ಈ ಕಾರ್ಮಿಕರು ಒತ್ತಾಯಿಸುತ್ತಿದ್ದರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ಕುರಿತು ಹಲವು ಬಾರಿ ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗಿತ್ತು ತಾವು ಆಯ್ಕೆಯಾದರೆ ಎಸ್ಟೇಟ್ ಕಾರ್ಮಿಕರ ಈ ದೇಡಿಕೆಯನ್ನು ಈಡೇರಿಸುವುದಾಗಿ ಚುನಾವಣಾ ಪ್ರಣಾಳಕೆಯಲ್ಲಿ ಗೋಟಬಾಯ ರಾಜಪಕ್ಷ ಆಶ್ವಾಸನೆ ನೀಡಿದ್ದರು

ಸೈಕ್ಷಿಂಗ್ ಮತ್ತು ಕೂಟಿಂಗ್ ಕ್ರೀಡೆಗಳಲ್ಲೂ ಇಂದು ಕೊನೆಯ ಹಂತದ ಪಂದ್ಲಗಳು ನಡೆಯಲಿದ್ದು ಇಂದಿನಿಂದ ಖೋಚೋ ಪಂದ್ಯಗಳು ಆರಂಭವಾಗಲಿದೆ